ಜನರ ಭಾವಪೂರ್ಣ ಬೀಳೊಡುಗೆ ಅತಿವೃಷ್ಠಿ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದ ಜಿಲ್ಲೆಗಳಿಗೆ ವಿಶೇಷ ಆರ್ಥಿಕ ಪ್ಯಾಕೇಜ್

ಪ್ರವಾಹ ಪರಿಸ್ಥಿತಿ ಕುರಿತು ಚರ್ಚೆಗೆ ಸರ್ವ ಪಕ್ಷ ಸಭೆ ಕರೆಯಲು ಕಾಂಗ್ರೆಸ್ ಒತ್ತಾಯ

ಸೂಚನೆ

ಹಲವು ಜಿಲ್ಲೆಗಳಲ್ಲಿನ ನದಿ ಶ್ರವಾಹ ಮಟ್ಟದಲ್ಲಿ ಇಳಕೆಯಾಗಿದ್ದು ಸುಧಾರಣೆ ಕಂಡುಬರುತ್ತಿದೆ

ರಾಜ್ಞದ ಪಲವು ಜಿಲ್ಲೆಗಳ ಪರಿಸ್ತಿತಿಯಲ್ಲಿ ಸುಧಾರಣೆ ಕಂಡುಬಂದ ಹಿನ್ನೆಲೆಯಲ್ಲಿ ಜನರ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಸೇನಾ ಯೋಧರು ಇಂದು ಹಿಂದಿರುಗಲು ಸಜ್ಜಾಗುತ್ತಿದ್ದಂತೆ ಸಂತ್ರಸ್ತರು ಭಾವರೂರ್ಣ ಬೀಳ್ಕೊಡುಗೆ ನೀಡಿದರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಡೂಟಿನ ಕೆಳಗೂರು ಬಾಳಿಗೆ ಮೇಲೆಮನೆ ಸೇರಿದಂತೆ ಅತಿವೃಷ್ಟಿಗೆ ಒಳಗಾದ ಪಳ್ಳಗಳಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದ ಸೇನಾ ಯೋಧರು ಪರಿಸ್ತಿತಿ ಸುಧಾರಿಸಿದ ಹಿನ್ನೆಲೆಯಲ್ಲಿ ಇಂದು ವಾಪಸ್ತು ಹೊರಟಾಗ ನೂರಾರು ಗ್ರಾಮಸ್ಥರು ಸ್ಟೆನಿಕರಿಗೆ ಆರತಿ ಬೆಳಗಿ ರಾಖಿ ಕಟ್ಟಿ ಭಾವರ್ಪೂರ್ಣ ಬೀಳ್ಕೊಡುಗೆ ನೀಡಿದರು ಸಂತ್ರಸ್ತರ ಭಾವಪೂರ್ಣ ಬೀಳ್ಕೊಡುಗೆಗೆ ಸೈನಿಕರ ಕಣ್ಣಲ್ಲೂ ನೀರು ತುಂಬಿ ಬಂದ ದೃಷ್ಣ ಮನ ಕಲಕುವಂತಿತ್ತು ಜಿಲ್ಲೆಯ ಅನೇಕ ಗ್ರಾಮಗಳು ಸಂಪೂರ್ಣ ನಾಶವಾಗಿದ್ದು ಪುನರ್ ನಿರ್ಮಿಸುವ ಅಗತ್ತವಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಬೆಳಗಾವಿ ಜಿಲ್ಲೆಯ ಪಲವೆಡೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದ ಸೇನಾ ಯೋಧರಿಗೆ ಸಂತ್ರಸ್ತರು ರಾಖಿ ಕಟ್ಟಿ ಕೃತಜ್ವತೆ ಮರೆದರು

ಮೈಸೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿದ ಧಾರಾಕಾರ ಮಳೆ ಮತ್ತು ಶ್ರವಾಹದಿಂದ ನಲುಗಿದ್ದ ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಜಿಲ್ಲೆಯ ನಂಜನಗೂಡು ಹೆಚ್

ಕೇರಳದ ವಯನಾಡಿನಲ್ಲಿ ಮಳೆ ಪ್ರಮಾಣ ತಗ್ಗಿರುವುದರಿಂದ ಕಪಿಲಾ ಕಾವೇರಿ ಲಕ್ಷ್ಮಣ ತೀರ್ಥ ನದಿಗಳಲ್ಲಿನ ಪ್ರವಾಹ ಮಟ್ಟದಲ್ಲೂ ಇಳಕೆಯಾಗಿದೆ ಮಳೆ ಹಾಗೂ ಪ್ರವಾಹ ಪರಿಸ್ತಿತಿ ಸುಧಾರಿಸಿದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಕೆಲವೆಡೆ ಶಾಲಾ ಕಾಲೇಜುಗಳು ಪುನರ್ ಆರಂಭವಾಗಿವೆ ಜಲ್ಲೆಯ ನಂಜನಗೂಡು ಎಚ್ ಡಿ ಕೋಟೆ ಟಿ ನರಸಿಪುರದಲ್ಲಿನ ಪರಿಸ್ಹಿತಿ ಗಮನಿಸಿ ಶಾಲಾ ಕಾಲೇಜುಗಳನ್ನು ಪುನರ್ ಆರಂಭಸಲಾಗಿದೆ ರಸ್ತೆ ಸಂಪರ್ಕ ಕಡಿತಗೊಂಡಿರುವ ಶಾಲೆಗಳಗೆ ರಜೆ ಫೋಷಣೆ ಮುಂದುವರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಅಭಿರಾಂ ಶಂಕರ್ ತಿಳಿಸಿದ್ದಾರೆ ರಾಜ್ಯದ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಬಿಡುವು ನೀಡಿದ್ದ ಮಳೆ ಇಂದು ಮತ್ತೆ ಸುರಿಯಲಾರಂಭಿಸಿದೆ ಬೆಳಗ್ಗೆಯಿಂದಲೇ ಧಾರಾಕಾರ ಮಳೆ ಸುರಿಯುತ್ತಿದ್ದು ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಫೋಷಿಸಲಾಗಿದೆ ಜಿಲ್ಲೆಯ ಮಂಗಳೂರು ಬಂಟ್ವಾಳ ವೇಣೂರು ಸುಬ್ರಹ್ಮಣ್ಯ ಪುತ್ತೂರು ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿದೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಜಮೀನುಗಳಿಗೆ ಹಾನಿಯಾಗಿದೆ ಅಡಿಕೆ ತೆಂಗುಸಒತ ತೋಟಗಾರಿಕಾ ಬೆಳೆಗಳು ನಾಶವಾಗಿವೆ

ನದಿಗಳಲ್ಲಿ ನೀರಿನ ಮಟ್ಟ ತಗ್ಗಿದ್ದರೂ ಎನ್ ಡಿ ಆರ್ ಎಫ್ ಅಗ್ಗಿಶಾಮಕ ದಳ ಮತ್ತು ತುರ್ತು ಸೇವಾ ತಂಡಗಳನ್ನು ಸನ್ನದ್ದ ಸ್ಥಿತಿಯಲ್ಲಿ ಇರಿಸಲಾಗಿದೆ ಎಂದು ಜೆಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ತಿಳಿಸಿದ್ದಾರೆ ಭಾರೀ ಪ್ರವಾಹದಿಂದ ಬೆಳೆ ನಾತ ಮನೆಗಳಿಗೆ ಹಾನಿ ರಸ್ತೆಗಳು ಹಾಗೂ ವಿದ್ಯುತ್ ಸಂಪರ್ಕ ಜಾಲ ಕಡಿತಗೊಂಡ ಜಿಲ್ಲೆಗಳಿಗೆ ವಿಶೇಷ ಆರ್ಥಿಕ ಪರಿಹಾರ ಪ್ಲಾಕೇಜ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಹ ಪೀಡಿತ ತೀರ್ಥಹಳ್ಳ ತಾಲ್ಲೂಕಿನಲ್ಲಿಂದು ಪರಿಸ್ತಿತಿ ಅವಲೋಕಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಜಿಲ್ಲೆಗಳ ಆಡಳತ ಹಾನಿ ಅಂದಾಜು ಸಿದ್ದ ಪಡಿಸುತ್ತಿದ್ದು ಇನ್ನು ಒಂದು ವಾರದಲ್ಲಿ ವರದಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು

ಸುಮಾರು ಆರು ಲಕ್ಷ ಮಂದಿ ಸಂತ್ರಸ್ತರಾಗಿದ್ದು ಮೂರು ಲಕ್ಷ ಜನರು ನಿರಾತ್ರಿತ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ

ಈ ಮಧ್ಯೆ ಮಳೆ ಹಾಗೂ ಪ್ರವಾಪ ಪರಿಸ್ತಿತಿಯಲ್ಲಿ ಸುಧಾರಣೆ ಕಂಡುಬಂದಿದ್ದು ಪರಿಹಾರ ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೆತ್ತಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಸಂತ್ರಸ್ತ ಜಲ್ಲೆಗಳ ಆಡಳಿತ ನೀಡಿರುವ ವರದಿಯಲ್ಲಿ ತಿಳಿಸಿದೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ನಾಯಕ ವಿ

ಉಗ್ರಪ್ಪ ರಾಜ್ಯದಲ್ಲಿನ ಪ್ರವಾಪ ಪರಿಸ್ತಿತಿ ಕುರಿತು ಚರ್ಚೆಗೆ ಸರ್ವ ಪಕ್ಷ ಸಭೆ ಕರೆಯಬೇಕು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಒತ್ತಾಯಿಸಿದ್ದಾರೆ ವಿಧಾನಸಭೆಯ ಸದಸ್ಯತ್ವದಿಂದ ಅನರ್ಹಗೊಳಿಸಿದ ಕ್ರಮವನ್ನು ಪ್ರತ್ನಿಸಿ ಕರ್ನಾಟಕದ ಕಾಂಗ್ರೆಸ್ ಜೆಡಿಎಸ್ನ ಬಂಡಾಯ ಶಾಸಕರು ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆಯನ್ನು ತ್ವರಿತವಾಗಿ ಕೈಗೆತ್ತಿಕೊಳ್ಳಲು ರಿಜಿಸ್ಟಾರ್ ಅವರಿಗೆ ಜ್ವಾಪನಾ ಪತ್ರ ನೀಡುವಂತೆ ಸುಪ್ರೀಂ ಕೋರ್ಟ್ ಇಂದು ಸೂಚಿಸಿದೆ ನ್ಯಾಯಮೂರ್ತಿ ಅರುಣ್ ಮಿತ್ರ ನೇತೃತ್ವದ ನ್ಯಾಯಪೀಠ ಬಂಡಾಯ ಶಾಸಕರ ಪರ ವಕೀಲ ಮುಕುಲ್ ರೋಹಟಗಿ ಅವರಿಗೆ ಈ ಸೂಚನೆ ನೀಡಿತು

ಸದನದ ವಿಶ್ವಾಸಮತ ಗಳಿಸುವಲ್ಲಿ ಕುಮಾರಸ್ವಾಮಿ ವಿಫಲವಾದ ನಂತರ ಬಿಜೆಪಿ ನಾಯಕ ಬಿ

ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು

ಶಾಮನೂರು ಶಿವಶಂಕರಪ್ಪ ತಿಳಿಸಿದ್ದಾರೆ

ಅಲ್ಲದೆ ದೇಶಕ್ಕಾಗಿ ಅವಿರತ ದುಡಿಯುವ ಸಶಸ್ತ ಪಡೆಗಳ ಶೌರ್ಯ ಸಾಹಸಗಳನ್ನು ಬಣ್ಣಿಸಿದೆ ಹಾಗೂ ಹುತಾತ್ನ ಯೋಧರ ತ್ನಾಗ ಬಲಿದಾನಗಳನ್ನು ಸ್ಲರಿಸಿದೆ

ರೇಷ್ಠೆ ಪಶುಸಂಗೋಪನೆ ಅರಣ್ಣೀಕರಣ ಒಳಗೊಂಡ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಗೆ ಆರ್ಥಿಕ ನೆರವು ನೀಡಲಾಗುವುದು ಎಂದು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಜೇರಿಯಲ್ಲಿಂದು ನಡೆದ ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ತಿ ಜಿ

ಇನ್ನು ಹವಾವರ್ತಮಾನ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದೆ